ಎಸ್ ಯಡಿಯೂರಪ್ಪ

ಎಸ್ ಎಲ್

ಪರೀಕ್ಷೆಯ ದಿನಾಂಕ ನಿರ್ಧಾರ ಸಚಿವ ಎಸ್

ಮೂಲ ಸೌಕರ್ಯ ಯೋಜನೆಯಡಿ ಶೀತಲೀಕತರಣ ಫಟಕಗಳು ಆಹಾರ ಸಂಸ್ಕರಣಾ ವ್ಯವಸ್ಥೆ ಕೊಯ್ಲಿನ ಬಳಿಕ ಅಗತ್ಯವಾದ ಸೌಲಭ್ಯ ಮಾರುಕಟ್ಟೆಯ ಮೌಲ್ಯ ಸರಪಣಿ ವರ್ಧನೆ ಫಾರಂ ಗೇಟ್ ಮೂಲಸೌಕರ್ಯ ರೂಪಿಸಲಾಗುವುದು ಎಂದು ವಿವರಿಸಿದರು

ಇದರಿಂದ ಜೇನಿನ ಸಮೃದ್ಧಿಯ ಜೊತೆಗೆ ಮೇಣದ ಆಮದು ತಡೆಯಬಹುದಾಗಿದ್ದು

ಆತ್ಮ ನಿರ್ಭರ ಭಾರತ ಯೋಜನೆಗೆ ನಿಜವಾದ ಅರ್ಥ ಕಲ್ಪಿಸಿದ ಕೇಂದ್ರ ಸರ್ಕಾರ ಘೋಷಿಸಿದ ಯೋಜನೆಗಳಿಂದ ದೇಶದ ರೈತರ ಮುಖದಲ್ಲಿ ಮಂದಹಾಸ ಮೂಡುವುದು ನಿಶ್ಲಿತ

ಕೃಷಿ ಕ್ಷೇತ್ರದ ಮೂಲಭೂತ ಸೌಕರ್ಯಗಳನ್ನು ವೃದ್ಧಿಗೊಳಿಸಲು ಒಂದು ಲಕ್ಷ ಕೋಟ ಒದಗಿಸಿದ್ದು ಇದು ರೈತರಿಗೆ ಅದರಲ್ಲೂ ತೋಟಗಾರಿಕ ಬೆಳೆಗಳನ್ನು ಬೆಳೆಯುವ ರೈಶರಿಗೆ ಹೆಚ್ಚಿನ ಲಾಭವಾಗಲಿದೆ ಕೃಷಿಗೆ ಪೂರಕವಾದ ಮೂಲ ಸೌಕರ್ಯಗಳ ಅಭಿವೃದ್ದಿಗೆ ಹಾಗೂ ಕೃಷಿ ಮತ್ತು ವಿವಿಧ ಉಪಕಸುಬುಗಳಿಗೆ ಒತ್ತು ನೀಡಿರುವುದು ಅತ್ಯಂತ ಸಕಾಲಿಕವಾಗಿದೆ

ಭಾರತವು ಅಭಿವೃದ್ದಿ ಹೊಂದಿದ ದೇಶಗಳ ಸಾಲಿನಲ್ಲಿ ಸ್ಥಾನ ಪಡೆಯಲಿದೆ ಎಂದು ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಲರ ಖಾತೆ ಸಚಿವ ಡಿ ವಿ ಸದಾನಂದ ಗೌಡ ಹೇಳಿದ್ದಾರೆ ಈ ಕುರಿತು ಪ್ರತಿಕಾ ಹೇಳಿಕೆ ನೀಡಿರುವ ಅವರು ಬಡವರು ದಿನಗೂಲಿ ಕಾರ್ಮಿಕರು ವಲಸಿಗರು ನಿರ್ಗತಿಕರು ರೈತರು ಸ್ವಯಂ ಉದ್ಯೋಗಿಗಳು ಬೀದಿಬದಿ ವ್ಯಾಪಾರಿಗಳು ಸಣ್ಣ ಅತಿಸಣ್ಣ ಉದ್ದಿಮೆದಾರರು ಕೈಗಾರಿಕೋದ್ಯಮಿಗಳು ಉತ್ಪಾದಕ ಹಾಗೂ ಸೇವಾ ವಲಯ ಹೀಗೆ ಸಮಾಜದ ಪ್ರತಿಯೊಂದು ವರ್ಗವನ್ನೂ ಗಮನದಲ್ಲಿಟ್ಟುಕೊಂಡು ಸ್ವಾವಲಂಬಿ ಭಾರತ್ ಯೋಜನೆಯನ್ನು ರೂಪಿಸಲಾಗಿದೆ ಎಂದರು

ಎಸ್ ಯಡಿಯೂರಪ್ಪ ಹೇಳಿದ್ದಾರೆ

ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ತರಲು ವಿಶೇಷಾಜ್ದೆ ಜಾರಿಗೆ ಸಚಿವ ಸಂಪುಟ ಅನುಮೋದನೆ ನೀಡಿದ್ದು ಸರ್ಕಾರದ ತೀರ್ಮಾನಕ್ಕೆ ಬಹುತೇಕ ರೈತರ ಸಹಮತವಿದೆ ಕೇಂದ್ರದ ಸೂಚನೆಯಂತೆ ಈ ತೀರ್ಮಾನ ಕೈಗೊಂಡಿದ್ದು ಇದರಿಂದ ರೈತರಿಗೆ ಹೆಚ್ಚನ ರೀತಿಯಲ್ಲಿ ಅನುಕೂಲವಾಗಲಿದೆ

ಅಶ್ವಕ್ವನಾರಾಯಣ ಬೆಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ ಕಂಟ್ಲೆನ್ಮೆಂಟ್ ವಲಯಗಳಲ್ಲಿ ಮಾತ್ರ ಚುುವಟಿಕೆಗಳನ್ನು ಸ್ವಗಿತಗೊಳಿಸಿ ಉಳಿದ ಭಾಗಗಳಲ್ಲಿ ವಿನಾಯಿತಿ ನೀಡಬೇಕು ಕೆಂಪು ವಲಯದಲ್ಲಿ ಆರ್ಥಿಕ ಚಟುವಟಿಕೆಗಳಿಗೆ ಅನುಮತಿ ನೀಡಬೇಕು ಎನ್ನುವುದು ನಮ್ಮ ಪ್ರಮುಖ ಬೇಡಿಕೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ

ಇದು ಒಂದು ದಿನದಲ್ಲಿ ಪತ್ತೆಯಾದ ಅತಿ ಹೆಚ್ಚು ಸೋಂಕಿನ ಸಂಖ್ಯೆಯಾಗಿದೆ

ಎಸ್ಎಸ್ಎಲ್ಸಿ ಪರೀಕ್ಷೆಯ ವೇಳಾಪಟ್ಸಿಯನ್ನು ಒಂದೆರೆಡು ದಿನದಲ್ಲಿ ಪ್ರಕಟಿಸಲಾಗುವುದು ಎಂದು ಪ್ರಾಥಮಿಕ ಮತ್ತು ಪೌಢಶಿಕ್ಷಣ ಖಾತೆ ಸಚಿವ ಎಸ್

ಚಾಮರಾಜನಗರ ಜಿಲ್ಲೆ ದೇವಲಾಪುರದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೂರದರ್ಶನದ ಚಂದನ ವಾಹಿನಿಯಲ್ಲಿ ಬಿತ್ತರವಾಗುತ್ತಿರುವ ಎಸ್ಎಸ್ಎಲ್ಸಿ ಪುನರ್ಮನನ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ಪೋಷಕರಿಂದ ಉತ್ತಮ ಪ್ರಕ್ರಿಯೆ ವ್ಯಕ್ತವಾಗಿದೆ ಕೆಲವು ಗ್ರಾಮಪಂಚಾಯಿತಿಗಳು ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ವ್ಯಾಪ್ತಿಯಲ್ಲಿ ಅರಿವು ಮೂಡಿಸುತ್ತಿದ್ದು ರಾಜ್ಯದ ಇತರ ಗ್ರಾಮಪಂಚಾಯಿತಿಗಳೂ ಇದನ್ನು ಅನುಸರಿಸಬಹುದು ಎಂದರು

ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ವಿದ್ಕಾರ್ಥಿಗಳು ತಮ್ಮ ಮೊಬೈಲ್ ಟ್ಕಾಬ್ ಕಂಪ್ಯೂಟರ್ಗಳಲ್ಲಿ ವೀಕ್ಷಿಸಿ ಸಮಸ್ಯೆ ಇದ್ದರೆ ಶಿಕ್ಷಕರೊಂದಿಗೆ ನೇರವಾಗಿ ಪ್ರಶ್ನೆಗಳನ್ನು ಕೇಳಿ ಪರಿಪರಿಸಿಕೊಳ್ಳಬಹುದಾಗಿದೆ

ಕರ್ನಾಟಕ ಸರ್ಕಾರದ ಕೋರಿಕೆ ಮೇರೆಗೆ ಹುಬ್ಬಳ್ಳಿ ನೈಋತ್ಯ ರೈಲ್ವೇ ವಲಯದ ವಿಭಾಗೀಯ ಕಚೇರಿಯು ಬೇರೆ ರಾಜ್ಯಗಳಿಗೆ ತೆರಳುವ ವಲಸೆ ಕಾರ್ಮಿಕರು ಪ್ರವಾಸಿಗರು ಯಾತ್ರಾರ್ಥಿಗಳು ವಿದ್ಮಾರ್ಥಿಗಳು ಹಾಗೂ ಇತರೆ ಜನರಿಗಾಗಿ ಶ್ರಮಿಕ ಎಕ್ಸ್ಪ್ರೆಸ್ ವಿಶೇಷ ರೈಲುಗಳ ವ್ಯವಸ್ಥೆ ಮಾಡಿದೆ